ದೇಶದ ಜನತೆಯ ಜೀವಗಳನ್ನು ಉಳಿಸಲು ದೇಶದ ಅರ್ಥಿಕತೆಯನ್ನು ಸ್ವಿರತೆಗೆ ತರಲು ಕೇಂದ್ರ ಸರ್ಕಾರ ಬದ್ದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ಲಾಕ್ಡೌನ್ ಅವಧಿಯಲ್ಲಿ ದೇಶದ ಸಣ್ಣ

ಮಹಾರಾಷ್ಟ ಗುಜರಾತ್ ಕರಾವಳಿಯಲ್ಲಿ ನಿಸರ್ಗ ಚಂಡಮಾರುತ ಪಾವಳಿ ಭಾರಿ ಮಳೆ ಮತ್ತು ಬಿರುಗಾಳಿ ಸಾಧ್ಯತೆ ಹವಾಮಾನ ಇಲಾಖೆ ಮುನ್ಲೂಚನೆ ಕರಾವಳಿ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಭಾರತೀಯ ನೌಕಾಪಡೆ ಸಜ್ಜು

ಕರ್ನಾಟಕದಲ್ಲಿ ತೀವ್ರ ಆತಂಕ ಮೂಡಿಸಿದ ಕೊರೊನಾ ಸೋಂಕಿತರ ಸಂಖ್ಲೆ

ಆದರೆ ದೇಶವು ಪ್ರತಿಭಾವಂತಿಕೆ ಮತ್ತು ತಂತ್ರಜ್ಞಾನ ಬಳಕೆಯ ಮೂಲಕ ಆರ್ಥಿಕತೆಯನ್ನು ಪ್ರಗತಿಯ ಪಥಕ್ಕೆ ಕರೆತರಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಸ್ವಾವಲಂಬಿ ಭಾರತ ಕಟ್ಟುವ ದೃಢ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಹೂಡಿಕೆ ಮೂಲಸೌಕರ್ಯ ಅನ್ವೇಷಣೆ ಹಣಕಾಸು ಸೇರ್ಪಡೆ ಮತ್ತು ಉದಾತ್ತ ಆಶಯಗಳ ಮೂಲಕ ದೇಶದ ಅರ್ಥವ್ವವಸ್ವಯನ್ನು ರಾಜಮಾರ್ಗಕ್ಕೆ ಕೊಂಡೊಯ್ದಲಾಗುವುದು ಎಂದರು

ಜನರ ಜೀವಗಳನ್ನು ಉಳಿಸುವುದು ಮತ್ತು ದೇಶದ ಆರ್ಥಿಕತೆಯನ್ನು ಸ್ವಿರತೆಗೆ ತರಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಆರೋಗ್ಯಕರ ಆರ್ಥಿಕತೆಯ ಪಥಕ್ಕೆ ಸಾಗಲು ದೇಶಕ್ಕಿರುವ ಸಾಮರ್ಥ್ವ ಬಿಕ್ಕಟ್ಟು ನಿರ್ವಹಣಾ ಕಾರ್ಯತಂತ್ರ ಪ್ರತಿಭೆ ಮತ್ತು ತಂತ್ರಜ್ಞಾನದ ಲಭ್ಯತೆಯನ್ನು ಸಂಪೂರ್ಣ ಬಳಸಿಕೊಳ್ಳಲಾಗುವುದು ಎಂದು ಪ್ರಧಾನಿ ತಿಳಿಸಿದರು ದೇಶಾದ್ಯಂತ ಆರ್ಥಿಕ ಚಟುವಟಿಕೆಗಳನ್ನು ಮೊದಲ ಪಂತದಲ್ಲಿ ತೆರವುಗೊಳಿಸಲಾಗಿದೆ ಈ ನಿಟ್ಟಿನಲ್ಲಿ ಸಮರ್ಪಕ ಕ್ರಮಗಳನ್ನು ಜಾರಿಗೊಳಿಸಲು ಗಮನ ಹರಿಸಲಾಗಿದೆ ಅರ್ಥವ್ಯವಸ್ಥೆಯನ್ನು ಪ್ರಗತಿಯ ಪಥಕ್ಕೆ ಮರಳಿ ತರಲು ಆದ್ಯಕೆ ಗಮನ ನೀಡಲಾಗಿದೆ

ಎಂಎಸ್ಎಂಇ ಮತ್ತು ಕೃಷಿ ವಲಯದಲ್ಲಿ ಐತಿಹಾಸಿಕ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ನೀತಿ ಸುಧಾರಣೆಗಳು ಅರ್ಥವ್ಯವಸ್ಥೆಯ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಲಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲಿವೆ ದಶಕಗಳಿಂದ ನನೆಗುದಿಗೆ ಬಿದ್ದಿದ್ದ ಪಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಕೃಷಿಕರಿಗೆ ಖಾತರಿಪಡಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಕೊರೊನಾ ಸಾಂಕ್ರಾಮಿಕ ಸೋಂಕು ವ್ಯಾಪಿಸಿದ ನಂತರ ಭಾರತದ ಮೇಲೆ ಜಾಗತಿಕ ಸಮುದಾಯದ ನಿರೀಕ್ಷೆಗಳು ಪೆಚ್ಚಾಗ ತೊಡಗಿವೆ ಇಡೀ ವಿಶ್ವವೇ ನಂಬಿಕೆಯ ಪಾಲುದಾರನೊಬ್ವನನ್ನು ನೋಡುತ್ತಿದೆ ಭಾರತಕ್ಕೆ ಈ ನಿಟ್ಟನಲ್ಲಿ ಸಾಮಥ್ಯ ಬಲ ಮತ್ತು ಶಕ್ತಿ ಇದ್ದು ಇಲ್ಲಿನ ಉದ್ಯಮಿಗಳು ಮತ್ತು ಜನರು ಈ ವರೀಕ್ಷ ಸಮಯವನ್ನು ಅವಕಾಶವಾಗಿ ಬಳಸಿಕೊಂಡು ನಂಬಿಕೆಯ ಜಾಗತಿಕ ಪಾಲುದಾರರಾಗಿ ಹೊರಹೊಮ್ಮಬೇಕು ಎಂದು ಪ್ರಧಾನಿ ಕರೆ ನೀಡಿದರು ದೇಶ ಸ್ವಾವಲಂಬನೆ ಸಾಧಿಸಬೇಕಾದರೆ ಭಾರತಲ್ಲಿ ತಯಾರಿಸಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡು ವಿಶ್ವಕ್ಕಾಗಿ ಉತ್ಪನ್ನಗಳನ್ನು ತಯಾರಿಸುವಂತಾಗಬೇಕು ಎಂದರು

ಕಳೆದ ಒಂದು ವರ್ಷದಿಂದ ಕೃಷಿಗೆ ಮೂರಕವಾದ ಪಲವಾರು ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ಜಾರಿಗೆ ತಂದಿದೆ ರೈತರ ಆದಾಯ ದುಪ್ಪಟ್ಟು ಮಾಡುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಎಲ್ಲ ವರ್ಗದ ರೈತ ಕುಟುಂಬಗಳಿಗೂ ಪ್ರಧಾನ ಮಂತ್ರಿ ಕೆಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ವಿಸ್ತರಿಸಿದೆ

ದೇಶದ ಎಲ್ಲಾ ಸಣ್ಣ ಅತಿ ಸಣ್ಣ ಮತ್ತು ನಿರ್ಲಕ್ಷಿತ ರೈತ ಕುಟುಂಬಗಳಿಗೆ ಆದಾಯ ಬೆಂಬಲ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ

ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ

ಮಹಾರಾಷ್ಟ ಗೋವಾ ಮತ್ತು ಗುಜರಾತ್ ಕರಾವಳಿಯಲ್ಲಿ ನಿಸರ್ಗ ಚಂಡಮಾರುತವು ಭಾರಿ ಅನಾಹುತಾ ಸೃಷ್ಟಿಸುವ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ನೀರಿಗೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೂಚನೆ ನೀಡಲಾಗಿದೆ ನಿಸರ್ಗ ಚಂಡ ಮಾರುತವು ಇದೀಗ ಗುಜರಾತ್ನ ಕರಾವಳಿ ಮೇಲೆ ಬಂದೆರಗುತ್ತಿದ್ದು ಸೂರತ್ ಕರಾವಳಿಯತ್ತ ನುಗ್ಗುತ್ತಿದೆ ಇಂದು ದಕ್ಷಿಣ ಗುಜರಾತ್ ಕರಾವಳಿ ಮೇಲೆ ಬಂದೆರಗುವ ನಿರೀಕ್ಷೆಯಿದ್ದು ಇನ್ನೆರಡು ದಿನ ಭಾರಿ ಮಳೆ ಮತ್ತು ಬಿರುಗಾಳಿ ಬೀಸುವ ಸಾಧ್ಯತೆಯಿದೆ ಎಂದು ಪವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ

ಪರಿಪರೇಶ್ವರ ಮತ್ತು ದಮನ್ ಕರಾವಳಿಯಲ್ಲಿ ಇಂದು ಚಂಡಮಾರುತದಿಂದಾಗಿ ಭೂಕುಸಿತವಾಗುವ ಸಂಭವವಿದೆ ಎಂದು ಪವಾಮಾನ ಇಲಾಖೆ ಹೇಳಿದೆ ಚಂಡಮಾರುತ ನಿಸರ್ಗದ ಒನ್ನೆಲೆಯಲ್ಲಿ ಈ ಭಾಗದಲ್ಲಿ ತೀವ್ರ ಗಾಳಿ ಮತ್ತು ಸಾಧಾರಣ ಮಳೆಯಾಗುತ್ತಿದೆ ಎಂದು ನಮ್ಮ ಆಕಾಶವಾಣಿ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಸೌರಾಷ್ಟದ ಕರಾವಳಿ ಜಿಲ್ಲೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಜೌನಾಗಡ್ ಗಿರ್ ಸೋಮ್ನಾಥ್ ಅಮ್ರೇಲಿಯಲ್ಲಿ ಇಂದು ಭಾರೀ ಮಳೆಯ ಮುನ್ನೂಚನೆ ನೀಡಲಾಗಿದೆ ದಕ್ಷಿಣ ಗುಜರಾತ್ನಲ್ಲಿ ಮೋಡ ಕವಿದ ವಾತಾವರಣವಿದೆ

ಈ ನೈಸರ್ಗಿಕ ವಿಕೋಪವನ್ನು ಎದುರಿಸಲು ಸರ್ಕಾರ ಸಂಪೂರ್ಣ ಸನ್ನದ್ದವಾಗಿದೆ ಎಂದು ಪರಿಪಾರ ಆಯುಕ್ತರಾದ ಪರ್ಷದ್ ಪಟೇಲ್ ಹೇಳಿದ್ದಾರೆ

ಪಿಪಿಇ ಕಿಟ್ಗಳು ಸ್ಥಾನಿಟೈಸರ್ ಬಳಕೆಯಂತಪ ವಿಶೇಷ ಎಚ್ಚರಿಕೆ ತೆಗೆದುಕೊಳ್ಳಲಾಗುತ್ತಿದೆ

ಭಾರತೀಯ ನೌಕಾಪಡೆಗೆ ಸೌಕಾಪಡೆಗೆ ಸೇರಿದ ಪಶ್ಚಿಮ ನೇವಲ್ ಕಮಾಂಡ್ ಭಾರಿ ಮಳೆ ಮತ್ತು ಪ್ರವಾಪದಿಂದ ಎದುರಾಗುವ ವಿಕೋಪಗಳ ಪರಿಪಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಕ್ರೂಢೀಕರಿಸಿದೆ

ಚೇತರಿಕೆ ದರ ನಿರಂತರ ಸುಧಾರಣೆ ಕಾಣುತ್ತಿದ್ದು

ದೇಶಾದ್ಯಂತ ಕೊರೊನಾ ಸೋಂಕಿನ ಪ್ರಕರಣಗಳು ಏರಿಕೆ ಕಾಣುತ್ತಿದ್ದರೂ ವಿಶ್ವದ ಇತರೆ ರಾಷ್ಷಗಳಿಗೆ ಹೋಲಿಸಿದರೆ ಇಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆಯಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ